ಮಹಾಲೇಖಪಾಲರು ಉತ್ತಮ ಆಡಳಿತಕ್ಕೆ ಪ್ರೇರಕಶಕ್ತಿಯಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಮಹಾಲೇಖಪಾಲರು ಕೇವಲ ಅಂಕಿ ಸಂಖ್ಯೆ ಹಾಗೂ ನಿಬಂಧನೆಗಳಗೆ ಮಾತ್ರ ಸೀಮಿತಗೊಳ್ಳದೆ ಆಡಳತಕ್ಕೆ ಶ್ರೇರಕ ಶಕ್ತಿಯನ್ನು ತುಂಬಬೇಕು ಎಂದು ಸಲಹೆ ನೀಡಿದ್ದಾರೆ ನವದೆಹಲಿಯಲ್ಲಿಂದು ಮಹಾಲೇಖಪಾಲರ ಹಾಗೂ ಉಪಮಹಾಲೇಖಪಾಲರ ಸಮಾವೇಶ ಉದ್ದೇತಿಸಿ ಮಾತನಾಡುತ್ತಿದ್ದ ಅವರು ಮಹಾಲೇಖಪಾಲರು ಸರ್ಕಾರದ ಏಜೆನ್ನಿಗಳಿಗೆ ದರ್ಪಣದಂತೆ ಕಾರ್ಯನಿರ್ವಹಿಸಿ ಅವರ ತಪ್ಪುಗಳನ್ನು ಎತ್ತಿ ತೋರಿಸಬೇಕು ಎಂದರು ದೇಶದಲ್ಲಿ ಫಲಕ್ಷತಿ ಆಧಾರಿತ ಸಮಯಾಧಾರಿತವಾಗಿ ಕೆಲಸಕಾರ್ಯಗಳು ನಡೆಯಲು ಮಹಾಲೇಖಪಾಲರು ಮಹತ್ತದ ಪಾತ್ರವಹಿಸುತ್ತಾರೆ ಎಂದು ಹೇಳಿದರು ದೇಶ ಐದು ಟ್ರಲಿಯನ್ ಡಾಲರ್ಗಳ ಆರ್ಥಿಕ ಶಕ್ಷಿಯಾಗಲು ಮುಂದಡಿ ಇಡುತ್ತಿರುವಾಗ ಮಹಾಲೇಖಪಾಲರು ಉಪಮಹಾಲೇಖಪಾಲರ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ತಿಳಿಸಿದರು ವಾಯು ಗುಣಮಟ್ಟ ಸೂಚ್ಚಂಕ ಏರಿಕೆ ಕೇವಲ ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ಮಾತ್ರ ಸಮಸ್ನೆಯಾಗಿಲ್ಲ ದೇಶದ ಹಲವು ರಾಜ್ಯಗಳ ನಗರಗಳಲ್ಲೂ ಈ ಸಮಸ್ತೆ ಬ್ಲಹದಾಕಾರ ತಳೆಯುತ್ತಿದೆ ಚಾಗತಿಕ ಸಮಸ್ತೆಯಾಗಿರುವ ವಾಯುಮಾಲಿನ್ನ ನಿಯಂತ್ರಣ ಪ್ರಯತ್ನಗಳು ಜನಾಂದೋಲನವಾದಾಗ ಮಾತ್ರ ಯಶಸ್ವಿಯಾಗಲು ಸಾಧ್ಯ ಎಂದು ಕೇಂದ್ರ ಪರಿಸರ ಮತ್ತು ಅರಣ್ಯ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರತಿಪಾದಿಸಿದ್ದಾರೆ ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ವಾಯುಮಾಲಿನ್ನ ಸಮಸ್ನೆ ಮತ್ತು ಅದಕ್ಷೆ ಸರ್ಕಾರದ ಕ್ರಮಗಳ ಬಗ್ಗೆ ವಿಸ್ತತ ಚರ್ಚೆಯಾಯಿತು ರಾಜ್ಞಸಭೆಯಲ್ಲಿ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು ದೆಪಲಿಯಷ್ಲು ವಾಪನದಟ್ಟಣೆ ಇಲ್ಲದ ಸಗರಗಳಲ್ಲೂ ವಾಯುಮಾಲಿನ್ನ ಸಮಸ್ಥೆ ಇದೆ

ನಗರ ಪ್ರದೇಶಗಳಲ್ಲಿ ಈ ಸಮಸ್ತೆ ಹೆಚ್ಚಾಗಿರುವುದರಿಂದ ನಗರ ಅರಣ್ಯ ಯೋಜನೆಯ ಚಾರಿ ಈ ಹೊತ್ತಿನ ಅಗತ್ತವಾಗಿದೆ

ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಎರಡು ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಇಂಟರ್ನೆಟ್ ಹಾಗೂ ಭಾಡ್ ಬ್ನಾಂಡ್ ಸಂಪರ್ಕ ಕಲಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಎಂದು ಎಲೆಕ್ಸಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ರಾಜ್ಞಸಭೆಗೆ ನೀಡಿರುವ ಲಿಖಿತ ಉತ್ಸರದಲ್ಲಿ ತಿಳಿಸಿದ್ಗಾರೆ

ಬ್ಬಾಂಕ್ಗಳು

ಈ ಸೇವಾ ಕೇಂದ್ರಗಳು ಒಂದು ಸಾವಿರ ನೋಂದಣಿಗಳನ್ನು ನಿಭಾಯಿಸುವಂತಪ ಸಾಮರ್ಥ್ನ ಹೊಂದಿವೆ ಪ್ರತಿದಿನ ನವೀಕರಣ ಕೋರಿಕೆಗಳನ್ನು ನಿರ್ವಹಿಸುವ ಸಾಮರ್ಥ್ನ ಹೊಂದಿವೆ

ನಿನ್ನೆ ವಿಧೇಯಕದ ಮೇಲೆ ನಡೆದ ಚರ್ಚೆಯ ವೇಳೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಮತ್ತು ಇತರ ಸದಸ್ನರು ಮಸೂದೆಯನ್ನು ವ್ಯಾಪಕ ಸಮಾಲೋಚನೆಗಾಗಿ ಆಯ್ತೆ ಸಮಿತಿಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದ್ದರು ನಿಕಟ ಸಂಬಂಧಿಕರು ಎಂಬ ಪದದ ವಿವರಣೆ ಸೇರಿದಂತೆ ಮಸೂದೆಯಲ್ಲಿ ಸಾಕಷ್ಟು ನ್ನೂನತೆಗಳವೆ ಎಂದು ಸದಸ್ನರು ಕಾರಣ ನೀಡಿದ್ದರು ವಿಧೇಯಕವನ್ನು ಆಯ್ಲೆ ಸಮಿತಿಗೆ ಒಪ್ಪಿಸಲು ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ವಿಧೇಯಕ ಮಂಡಿಸಿದರು ಗಂಗಾನದಿಯನ್ನು ಸ್ವಭ್ಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಜಲತ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗಿಂದು ತಿಳಿಸಿದ್ದಾರೆ

ನದಿಯಲ್ಲಿ ನೀರಿನ ಗುಣಮಟ್ಟ ಈಗ ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ಸಚಿವರು ಹೇಳಿದರು

ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ

ಭೂಸ್ಲಿರ ಕಕ್ಷೆಗೆ ಇಳಿಸುವುದು ಲ್ಲಾಂಡರ್ ಬೇರ್ಪಡಿಸುವುದು ಸೇರಿದಂತೆ ಎಲ್ಲ ತಾಂತ್ರಿಕ ಕಾರ್ಯಗಳು ಯಶಸ್ತಿಯಾಗಿ ನೆರವೇರಿಸಲಾಗಿದೆ ಎಂದು ವಿವರಿಸಿದರು

ಜಮ್ನು ಕಾಶ್ತೀರದ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ಮಳೆಕೊಯ್ಲಗಾಗಿ ಹಲವು ಯೋಜನೆಗಳಿಗೆ ಚಾಲನೆ ನೀಡಿದೆ ಈ ಯೋಜನೆಗಳಡಿ ಪ್ರತಿಯೊಂದು ಪಂಚಾಯಿತಿಯ ಕೆರೆಯಿಂದ ಗ್ರಾಮೀಣ ಪ್ರದೇಶದ ಜನರ ಕುಡಿಯುವ ನೀರು ಹಾಗೂ ಇತರ ಅಗತ್ಲಗಳನ್ನು ಪೂರೈಸಲು ಅವಕಾಶ ಮಾಡಿಕೊಡಲಾಗಿದೆ

ಗುಜರಾತ್ ಹೈಕೋರ್ಟ್ ಖುಲಾಸೆಗೊಳಿಸಿದ್ದ ತೀರ್ಪನ್ನು ರದ್ದುಪಡಿಸಿದ ಸುಪ್ರೀಂಕೋರ್ಟ್ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಗುಜರಾತ್ನ ಗ್ಲಹ ಸಚಿವರಾಗಿದ್ದ ಹರೇನ್ ಪಾಂಡ್ಲ

ಭಾರತ ಮೂರು ಚಿನ್ನ ಗಳಿಸುವ ಮೂಲಕ ಅಗ್ರಸ್ಥಾನದಲ್ಲಿದ್ದು

ಭಾರತ ಬಾಂಗ್ಲಾದೇಶ ನಡುವಿನ ಎರಡನೇ ಟೆಸ್ಸ್ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಾಳೆ ಆರಂಭವಾಗಲಿದೆ ಟೆಸ್ಟ್ ಪಂದ್ಯದಲ್ಲಿ ಇದೇ ಮೊದಲ ಬಾರಿಗೆ ಪಿಂಕ್ ಜೆಂಡನ್ನು ಬಳಸಲಾಗುತ್ತಿದ್ದು ಈ ಐತಿಹಾಸಿಕ ಪಗಲು ರಾತ್ರಿ ಪಂದ್ಯಕ್ಷೆ ಭಾರತ ಮತ್ತು ಬಾಂಗ್ಲಾ ಆಟಗಾರರು ಸಾಕ್ಸಿಯಾಗಲಿದ್ದಾರೆ ಪಂದ್ಯ ಅಪರಾಹ್ಯ ಒಂದು ಗಂಟೆಗೆ ಆರಂಭವಾಗಲಿದೆ